ಆತ್ಮಗೌರವ ವಿಷಯದಲ್ಲಿ ರಾಜಿ ಆಗುವುದಿಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ

ಅವರಿಂದ ವಿಶ್ವ ಶಾಂತಿಗಾಗಿ ಮಹತ್ವದ ಪಾತ್ರವಹಿಸಿದ ಭಾರತೀಯ ಸ್ಟೆನಿಕರ ಶ್ಲಾಘನೆ

ಚಾಕೊಲೇಟ್ ಘಟಕ ಪ್ರಧಾನಮಂತ್ರಿ ಅವರಿಂದ ಇಂದು ಉದ್ಘಾಟನೆ

ಪೇಶಾವರ ಶಾಲೆ ದಾಳಿ ಕುರಿತಂತೆ ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನ ನೀಡಿರುವ ಹೇಳಿಕೆಗೆ ಭಾರತ ಖಂಡನೆ

ಹುತಾತ್ಮ ಶಾಂತಿಯಲ್ಲಿ ಭಾರತ ಸಂಪೂರ್ಣ ನಂಬಿಕೆ ಇಟ್ನಿದ್ದು ಇದನ್ನು ಮುಂದಕ್ಕೆ ಕೊಂಡೊಯ್ಯಲು ಬದ್ದವಾಗಿದೆ ಅಲ್ಲದೆ ಸಾರ್ವಭೌಮತ್ವ ಮತ್ತು ಆತ್ಮ ಗೌರವ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ರಾಜಿಯಾಗುವುದಿಲ್ಲ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಇತರ ದೇಶಗಳ ಮೇಲೆ ಭಾರತ ಎಂದಿಗೂ ಕಣ್ಣಿಟ್ಟಿಲ್ಲ ಎಂದು ಹೇಳಿದರು ಇಸ್ರೇಲ್ನಲ್ಲಿ ನಡೆದ ಹೈಫಾ ಯುದ್ದ ಶತಮಾನೋತ್ಪವದ ವೇಳಿ ಕಳೆದ ವಾರ ಅತಿಕ್ರಮಣಕಾರರ ಮುಷ್ಠಿಯಿಂದ ಹೈಫಾವನ್ನು ವಿಮುಕ್ತಿಗೊಳಿಸಿದ ಮೈಸೂರು ಜೋದ್ಪುರ ಮತ್ತು ಹ್ಟೆದರಾಬಾದ್ ವೀರ ಸ್ಟೆನಿಕರನ್ನು ದೇಶ ಸ್ಮರಿಸಿದೆ ಶಾಂತಿಯ ಮಾರ್ಗದಲ್ಲಿ ಸಾಗುವುದಕ್ಕೆ ಭಾರತೀಯ ಸೈನಿಕರು ಅನೇಕ ಸಂದರ್ಭಗಳಲ್ಲಿ ಶೌರ್ಯ ಮೆರೆದಿದ್ದಾರೆ ಅನೇಕ ದಶಕಗಳಿಂದ ವಿಶ್ವಸಂಸ್ಥೆ ಶಾಂತಿ ಪಾಲನಾ ಪಡೆಯಲ್ಲಿ ಭಾರತೀಯ ಸೈನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ವಿಶ್ವಶಾಂತಿಗಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ನರೇಂದ್ರ ಮೋದಿ ಪ್ರಶಂಸಿಸಿದರು

ಪರಾಕ್ರಮ ಪರ್ವ ಭಾರತೀಯ ಸೇನೆಯ ವೈಭವದ ಪರಂಪರೆಯನ್ನು ಯುವಜನತೆಗೆ ನೆನಪಿಸುತ್ತದೆ ಎಂದು ಹೇಳಿದರು

ಸ್ಲಚ್ಲ ಭಾರತ ಅಭಿಯಾನ ಭಾರತದಲ್ಲಿ ಯಶೋಗಾಥೆ ಮಾತ್ರವಲ್ಲದೆ ಇಡೀ ವಿಶ್ವ ಮತ್ತು ಪ್ರತಿಯೊಬ್ಬರೂ ಈ ಅಭಿಯಾನದ ಬಗ್ಗೆ ಮಾತನಾಡುತ್ತಿದ್ದಾರೆ ವಿಶ್ವದಲ್ಲೇ ಅತಿದೊಡ್ಡ ನೈರ್ಮಲ್ಯ ಸಮಾವೇಶವನ್ನು ಭಾರತ ಅಯೋಜಿಸುತ್ತಿದೆ ಮಹಾತ್ಮ ಗಾಂಧಿ ಅಂತಾರಾಷ್ಟೀಯ ನೈರ್ಮಲ್ಯ ಸಮಾವೇಶದಲ್ಲಿ ವಿಶ್ವದ ಅನೇಕ ದೇಶಗಳ ನೈರ್ಮಲ್ಯ ಖಾತೆ ಸಚಿವರು ಪಾಲ್ಗೊಂಡು ತಮ್ಮ ಅನುಭವಗಳು ಹಾಗೂ ಕೈಗೆತ್ತಿಕೊಂಡಿರುವ ಕಾರ್ಯಗಳ ಬಗ್ಗೆ ಹಂಚಿಕೊಳ್ಳಲಿದ್ದಾರೆ

ಮಹಾತ್ಮ ಗಾಂಧೀಜಿ ಅವರ ತತ್ವದಿಂದ ಇಡೀ ಜಗತ್ತು ಸ್ಪೂರ್ತಿ ಪಡೆದಿದೆ ಬಾಪು ಅವರು ರೈತರು ಗ್ರಾಮಗಳು ಕಾರ್ಮಿಕ ಹಕ್ಕುಗಳು ಸ್ವಚ್ಗತೆ ಮತ್ತಿತರ ವಿಷಯಗಳಲ್ಲಿ ಮಹತ್ವದ ಆಲೋಚನೆಗಳನ್ನು ಹಂಚಿಕೊಂಡಿದ್ದಾರೆ ಸ್ವಾತಂತ್ರ್ವ ಸಂಗ್ರಾಮವನ್ನು ಜನಾಂದೋಲನವನ್ನಾಗಿ ರೂಪಿಸಿದ್ದು ಮಹಾತ್ಮ ಗಾಂಧೀಜಿ ಅವರ ಬಹುದೊಡ್ಡ ಕೊಡುಗೆಯಾಗಿದೆ ಜನರು ಖಾದಿ ಮತ್ತು ಕೈಮಗ್ಗ ವಸ್ತುಗಳನ್ನು ಖರೀದಿಸುವ ಮೂಲಕ ನೇಕಾರರಿಗೆ ನೆರವಾಗಬೇಕು ಎಂದು ಮನವಿ ಮಾಡಿದರು ಲಾಲ್ ಬಹದ್ದೂರ್ ಶಾಸ್ತಿ ಅವರನ್ನು ಸ್ಟರಿಸಿದ ಪ್ರಧಾನಮಂತ್ರಿ ಶಾಸ್ತೀಜಿ ಅವರ ಹೆಸರಿನಿಂದಲೇ ನಮ್ಮ ಹೃದಯಗಳಲ್ಲಿ ಅಪಾರವಾದ ನಂಬಿಕೆಯ ಭಾವನೆ ಉಂಟಾಗುತ್ತದೆ

ಸಂವಿಧಾನ ರೂಪಿಸಿದ ಡಾ

ಅಂಬೇಡ್ಕರ್ ಅವರು ಬಡವರ ಮೂಲಭೂತ ಹಕ್ಕುಗಳ ರಕ್ಷಣೆಗೆ ಅನೇಕ ಅಂಶಗಳನ್ನು ಸೇರಿಸಿದ ಮಹನೀಯರಾಗಿದ್ದಾರೆ

ಆಯೋಗವು ಕೇವಲ ಮಾನವ ಹಕ್ಕುಗಳ ರಕ್ಷಣೆ ಮಾತ್ರವಲ್ಲದೆ ಸ್ಥಾಪನೆಯಾದಾಗಿನಿಂದ ಮಾನವೀಯ ಘನತೆಯ ಗೌರವಕ್ಕೆ ಉತ್ತೇಜಿಸುತ್ತಾ ಬಂದಿದೆ ಎಂದು ಹೇಳಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಗುಜರಾತ್ಗೆ ಭೇಟಿ ನೀದಿ ಆನಂದ್ನಲ್ಲಿ ಆಧುನಿಕ ಆಹಾರ ಸಂಸ್ಕರಣ ಸೌಲಭ್ಯಗಳುಳ್ಳ ಕೇಂದ್ರವನ್ನು ಉದ್ಘಾಟಿಸಿದರು

ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಡಿಯೋ ಕಾನ್ವರೆನ್ಸಿಂಗ್ ಮೂಲಕ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಅಮುಲ್ ಡೈರಿ ಫಟಕಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಪೇಶಾವರ ಶಾಲೆ ದಾಳಿ ಕುರಿತಂತೆ ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನ ನೀಡಿರುವ ಹೇಳಿಕೆಯನ್ನು ಭಾರತ ಖಂಡಿಸಿದೆ

ಜಮ್ಮು ಕಾಶ್ಮೀರದ ಕುಪ್ಲಾರ ಜಿಲ್ಲೆಯ ತಂಗದರ್ ಸೆಕ್ಸರ್ನ ಗದಿ ನಿಯಂತ್ರಣರೇಖೆಯಲ್ಲಿ ಪಾಕಿಸ್ತಾನ ಸೇನೆ ಪ್ರಚೋದಿತ ಒಳನುಸುಳುವಿಕೆ ಯತ್ತವನ್ನು ಭದ್ರತಾ ಪಡೆಗಳು ವಿಫಲಗೊಳಿಸಿವೆ ಭಯೋತ್ವಾದಕರಿಂದ ಒಳನುಸುಳುವಿಕೆ ಯತ್ನ ಮತ್ತು ಪಾಕಿಸ್ತಾನ ಸೇನೆಯಿಂದ ಕದನವಿರಾಮ ಉಲ್ಲಂಘನೆ ಕಳೆದ ರಾತ್ರಿ ನಡೆದಿದೆ ಕದನವಿರಾಮ ಉಲ್ಲಂಘನೆಗೆ ತಕ್ಕ ಪ್ರತ್ಯುತ್ತರ ನೀಡಲಾಗಿದ್ದು ಒಳನುಸುಳುವಿಕೆ ಯತ್ತವನ್ನು ವಿಫಲಗೊಳಿಸಲಾಗಿದೆ ಎಂದು ಸೇನಾ ಮೂಲಗಳು ತಿಳಿಸಿವೆ ಭಾರತದ ಕಡೆ ಯಾವುದೇ ಸಾವು ನೋವು ಅಥವಾ ಹಾನಿ ಸಂಭವಿಸಿಲ್ಲ ಜಮ್ಮು ಕಾಶ್ಮೀರದ ಶೋಪಿಯಾನ್ ಜಿಲ್ಲೆಯಲ್ಲಿಯಂದು ಪೊಲೀಸ್ ಠಾಣೆ ಮೇಲೆ ನಡೆದ ಭಯೋತ್ವಾದಕ ದಾಳಿಯಲ್ಲಿ ಓರ್ವ ಪೊಲೀಸ್ ಮೃತಪಟ್ಟಿದ್ದಾರೆ ಠಾಣೆಯ ಮೇಲೆ ಭಯೋತ್ವಾದಕರು ಮನಸೋ ಇಜ್ಲೆ ಗುಂಡಿನ ದಾಳಿ ನಡೆಸಿದ್ದು ಇದಕ್ಕೆ ಸೈನಿಕರು ಪ್ರತಿಕ್ರಿಯಿಸಿದ್ದಾರೆ ಎಂದು ಪೊಲೀಸ್ ವಕ್ತಾರರು ತಿಳಿಸಿದ್ದಾರೆ ದಾಳಿಯಲ್ಲಿ ಗಾಯಗೊಂಡ ಪೊಲೀಸ್ ಕಾನ್ಸ್ವೆಬಲ್ ಅವರನ್ನು ಹತ್ತಿರದ ಆಸ್ಪತ್ರೆಗೆ ದಾಖಲಿಸಿತ್ತಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಿದ್ದಾರೆ ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ಸಾದನೆಯನ್ನು ಕೊನೆಗೊಳಿಸಲು ಅಂತಾರಾಷ್ಟೀಯ ಭಯೋತ್ವಾದನೆ ಕುರಿತಾದ ಸಮಗ್ರ ನಿರ್ಣಯವೊಂದನ್ನು ವಿಶ್ವಸಂಸ್ಠೆ ಕೈಗೊಳ್ಳುವ ಅಗತ್ಯವಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ಹೇಳಿದ್ದಾರೆ

ಮದರ್ ಬೋಡ ಕೋಟಿಂಗ್ ಯಂತ್ರ ಪಿಸಿಬಿ ಅಸೆಂಬ್ಡಿ ಲೋಡರ್ ಅನ್ ಲೋಡರ್ ಗಳಂತಹ ವಸ್ತುಗಳ ಮೇಲಿನ ಆಮದು ಸುಂಕದಲ್ಲಿ ವಿನಾಯಿತಿ ನೀಡಿದೆ ಎಂದು ಹಣಕಾಸು ಸಚಿವಾಲಯಆ ಅಧಿಕೃತ ಪ್ರಕಟಣೆ ತಿಳಿಸಿದೆ